ಅಕ್ರಮ ಠೇವಣಿ ಸಂಗಹ ಚಟುವಟಿಕೆಗಳನ್ತು ನಿಯಂತಿಸುವ ಅನಿಯಂತಿತ ಠೇವಣಿ ಸಂಗಹ ನಿಷೇಧ ಮಸೂದೆ ತಿದ್ದುಪಡಿ ಪ್ರಸ್ತಾವಕ್ಕೆ ಕೇಂದ ಸಂಪುಟ ಅನುಮೋದನೆ ಜಾನುವಾರು ಸಂಪನ್ಮೂಲ ಅಭಿವ್ವದ್ದಿ ಮತ್ತು ಸಂರಕ್ಷಣೆ ಹಾಗೂ ಅದರಿಂದ ಜೀವನೋಪಾಯ ಅವಕಾಶಗಳ ಸ್ಪಡ್ಸಿಗೆ ರಾಷ್ಟೀಯ ಕಾಮಧೇನು ಆಯೋಗ ರಚನೆಗೂ ಸಮ್ಮತಿ

ಗಡಿಯಲ್ಲಿ ಉಗ್ರರ ಒಳನುಸುಳುವಿಕೆ ನಿಯಂತ್ರಣಕ್ಕೆ ಬಾಹ್ಯಾಕಾಶ ತಂತ್ರಜ್ಞಾನ ಬಳಕೆ ಯೋಜನೆಗೆ ಕೇಂದ್ರ ಸರ್ಕಾರ ಒಪ್ಸಿಗೆ

ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐನಿಂದ ಇಂದು ಆರನೇ ದೈವಾರ್ಷಿಕ ಹಣಕಾಸು ನೀತಿ ಪರಾಮರ್ಶೆ ಪ್ರಕಟ

ಎಟಿಪಿ ಚೆನ್ನೈ ಓಪನ್ ಟೆನಿಸ್ ಪ್ರಜ್ವೇಶ್ ಗುಣೇಶ್ವರನ್ ಮತ್ತಿತರ ಮೂವರು ಭಾರತೀಯ ಆಣಗಾರರು ಕ್ಸಾರ್ಟರ್ ಫೈನಲ್ಪ್ ಪ್ರವೇಶ

ಸಂಪುಣ ಸಭೆಯ ನಂತರ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ತಿದ್ದುಪಡಿ ಮಸೂದೆಯಿಂದ ಅಕ್ರಮ ಠೇವಣಿ ಯೋಜನೆಗಳ ದಂಧೆಯನ್ತು ಇನ್ತಷ್ಟು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗಲಿದೆ ಮತ್ತು ಇದರಿಂದ ಬಡಜನರು ಮೋಸ ಹೋಗುವುದನ್ನು ತೆಪ್ಸಿ ಸಬಹುದಾಗಿದೆ ಎಂದರು ಮಸೂದೆಯಲ್ಲಿ ಅಂತಹ ಕೆಲಸ ಮಾಡುವವರಿಗೆ ಕಠಿಣ ಶಿಕ್ಷೆ ಹಾಗೂ ದಂಡ ವಿಧಿಸುವ ಪ್ರಸ್ತಾವವಿದೆ ಅಕ್ರಮವಾಗಿ ಠೇವಣಿಗಳನ್ನು ಸಂಗ್ರಹ ಮಾಡುವವರಿಗೆ ಮರುಪಾವತಿಗೆ ಅವಕಾಶ ನೀಡುವ ಅಂಶಗಳೂ ಇದರಲ್ಲಿ ಸೇರಿವೆ ಜೊತೆಗೆ ಠೇವಣಿ ಸಂಗ್ರಹ ಮಾಡಿರುವವರು ಮತ್ತೆ ಜನರಿಗೆ ಮರುಪಾವತಿ ಮಾಡದಿದ್ದರೆ ಅಂತಹವರ ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳಲು ಸಕ್ಷಮ ಪ್ರಾಧಿಕಾರಕ್ನೆ ಅವಕಾಶ ನೀಡುವ ಅಂಶವೂ ತಿದ್ದುಪಡಿಯಲ್ಲಿ ಸೇರಿದೆ ಎಂದರು ಠೇವಣಿದಾರರಿಗೆ ಹಣ ಮರುಪಾವತಿ ಮತ್ತು ಆಸ್ತಿ ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನು ಸ್ಪಷ್ವಪದಿಸಲಾಗಿದೆ ದೇಶಾದ್ಯಂತ ನಡೆಯುವ ಎಲ್ಲ ಠೇವಣಿ ಸಂಗ್ರಹ ಚಟುವಟಿಕೆಗಳ ಕುರಿತಂತೆ ಆನ್ಲ್ಕೆನ್ ಮೂಲಕ ಮಾಹಿತಿ ಸಂಗ್ರಹ ಮಾಡಲು ತಿದ್ದುಪಡಿಯಲ್ಲಿ ಅವಕಾಶ ಕಲ್ಲಿಸಲಾಗಿದೆ ಮಸೂದೆಯನ್ನು ಹಣಕಾಸು ಕುರಿತಾದ ಸ್ವಾಯಿ ಸಮಿತಿ ಪರಿಶೀಲನೆಗೆ ಕಳುಹಿಸಲಾಗಿದೆ

ಹರ್ನಾಣದ ಕುಂಡ್ಡಿಯಲ್ಲಿರುವ ರಾಷ್ಟೀಯ ಆಹಾರ ತಂತ್ರಜ್ಞಾನ ಉದ್ಯಮಶೀಲತೆ ಮತ್ತು ನಿರ್ವಹಣಾ ಕೇಂದ್ರ ಎನ್ಐಎಫ್ಟಿಇಎಂ ಮತ್ತು ತಮಿಳುನಾಡಿನ ತಂಜಾವೂರಿನಲ್ಲಿರುವ ರಾಷ್ಟೀಯ ಆಹಾರ ಸಂಸ್ಕ ರಣಾ ತಂತ್ರಜ್ಞಾನ ಕೇಂದ್ರ ಐಐಎಫ್ಟಿಪಿಗೆ ರಾಷ್ಟೀಯ ಪ್ರಾಮುಖ್ಯತೆಯ ಸಂಸ್ಥೆಗಳೆಂಬ ಸ್ಥಾನಮಾನ ನೀಡುವುದು ಈ ಮಸೂದೆಯ ಉದ್ದೇಶವಾಗಿದೆ ಈ ತಿಂಗಳ ಒಂದರಂದು ಮಂಡಿಸಿದ ಬಜೆಟ್ನಲ್ಲಿ ಫೋಷಿಸಲಾಗಿದ್ದ ರಾಷ್ಟೀಯ ಕಾಮಧೇನು ಆಯೋಗ ರಚನೆಗೂ ಸಹ ಸಂಪುಟ ಅನುಮೋದನೆ ನೀಡಿದೆ ಭಾರತದಲ್ಲಿ ಜಾನುವಾರು ಸೆಂಪನ್ಮೂಲ ಮತ್ತು ಅದರ ಸುತ್ತ ಇರುವ ಜೀವನೋಪಾಯ ಅವಕಾಶಗಳನ್ನು ಸ್ಪಷ್ಟಿಸಲು ಮತ್ತು ನೀತಿ ನಿರೂಪಣೆ ಮತ್ತು ಅಭಿವೃದ್ದಿ ಕೈಗೊಳ್ಳಲು ಆಯೋಗವನ್ನು ರಚನೆ ಮಾಡಲಾಗುವುದು ಅಲ್ಲದೆ ಆದಾಯ ತೆರಿಗೆ ಒಂಬುಡ್ಸ್ಮನ್ ಮತ್ತು ಪರೋಕ್ಷ ತೆರಿಗೆ ಒಂಬುದ್ವಮನ್ಗಳನ್ನು ರದ್ದುಗೊಳಿಸಲೂ ಸಹ ಸಂಪುಟ ತೀರ್ಮಾನಿಸಿದೆ ಎನ್ಟಿಪಿಸಿ ಯೋಜನೆಯಡಿಯಲ್ಲಿ ನಿರ್ಮಾಣ ಹಂತದಲ್ಲಿರುವ ವಿದ್ಯುತ್ ಯೋಜನೆಗಳಿಂದ ತೆಲಂಗಾಣ ಮತ್ತು ಜಾರ್ಖಂಡ್ ರಾಜ್ಯಗಳಿಗೆ ಹೆಚ್ಚಿನ ವಿದ್ಯುತ್ ಹಂಚಿಕೆ ಮಾಡಲೂ ಸಹ ಕೇಂದ್ರ ಸಂಪುಟ ನಿರ್ಧಾರ ಕೈಗೊಂಡಿದೆ

ಈ ಪ್ರಾಧಿಕಾರದಲ್ಲಿ ಒರ್ವ ಅಧ್ಯಕ್ಷರು ಆರ್ಬಿಐ ಸೆಬಿ ಮತ್ತು ವಿಮಾ ನಿಯಂತ್ರಣ ಮತ್ತು ಅಭಿವೃದ್ದಿ ಪ್ರಾಧಿಕಾರ ಐಆರ್ಡಿಎ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಹಾಗೂ ಅಭಿವೃದ್ದಿ ಪ್ರಾಧಿಕಾರ ಪಿಎಫ್ಆರ್ಡಿಎಗಳ ಒರ್ವ ನಾಮ ನಿರ್ದೇಶಿತ ಸದಸ್ಯರಿರುತ್ತಾರೆ ಐಎಫ್ಎಸ್ಸಿಗಳ ಎಲ್ಲ ಬಗೆಯ ಹಣಕಾಸು ಸೇವೆಗಳು ಮತ್ತು ಹಣಕಾಸು ಉತ್ಸನ್ನಗಳನ್ನು ಈ ಪ್ರಾಧಿಕಾರ ನಿಯಂತ್ರಿಸಲಿದೆ

ಸಂಪುಟ ಸಭೆಯ ನಂತರ ಸುದ್ಗಿಗಾರರಿಗೆ ವಿವರ ನೀಡಿದ ಕೇಂದ್ರ ಸಚಿವ ರವಿಶಂಕರ ಪ್ರಸಾದ್ ಅನಧಿಕೃತ ಹಾಗೂ ಚಲನಚಿತ್ರಗಳನ್ನು ನಕಲು ಮಾಡುವವರ ವಿರುದ್ದ ಭಾರಿ ದಂಡ ವಿಧಿಸಲಾಗುವುದು ಎಂದರು ಉದ್ದೇಶಿತ ತಿದ್ದುಪಡಿಯಿಂದಾಗಿ ಉದ್ನಮದಿಂದ ಬರುವ ಆದಾಯ ಹೆಚ್ಚಲಿದ್ದು ಹೆಚ್ಚಿನ ಉದ್ಯೋಗಾವಕಾಶಗಳು ಸ್ಪಷ್ಷಿಯಾಗಲಿವೆ ಜೊತೆಗೆ ಭಾರತದ ರಾಷ್ಟೀಯ ಬೌದ್ದಿಕ ಹಕ್ಕು ಸ್ವಾಮ್ಯ ನೀತಿಯ ಪ್ರಮುಖ ಉದ್ದೇಶಗಳು ಈಡೇರುತ್ತವೆ ಎಲ್ಲಕ್ಕಿಂತ ಮುಖ್ಯವಾಗಿ ಪೈರಸಿ ಮತ್ತು ಕಾಪಿರೈಟ್ ಉಲ್ಲಂಘನೆ ಸಮಸ್ಯೆ ನಿವಾರಣೆಯಾಗಲಿದೆ ಎಂದು ಅವರು ಹೇಳಿದರು

ಮಧ್ಯಾಂತರ ಬಜೆಟ್ ಮಂಡನೆ ನಂತರ ಹಾಗೂ ಆರ್ಬಿಐನ ಗೌರ್ಡರ್ ಆಗಿ ಶಕ್ತಿಕಾಂತ್ ದಾಸ್ ನೇಮಕಗೊಂಡ ನಂತರ ನಡೆಯುತ್ತಿರುವ ಮೊದಲ ನೀತಿ ಪರಾಮರ್ಶೆ ಇದಾಗಿದೆ ಮೂರು ದಿನಗಳ ಆರ್ಬಿಐನ ಹಣಕಾಸು ನೀತಿ ಪರಾಮರ್ಶೆ ಮುಂಬೈನಲ್ಲಿ ಮಂಗಳವಾರ ಆರಂಭವಾಗಿತ್ತು ಎಂಪಿಸಿಯಲ್ಲಿ ಬಡ್ಡಿದರದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವ ನಿರೀಕ್ಷೆ ಇದೆ ಎಂದು ಬಹುತೇಕ ತಜ್ಞರು ಹೇಳಿದ್ದಾರೆ ಆದರೆ ತನ್ನ ನೀತಿಯಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರುವ ಸಾಧ್ಯತೆ ಇದೆ

ಹಣ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕ ಗಾಂಧಿ ಅವರ ಪತಿ ರಾಬರ್ಟ್ ವಾದ್ರಾ ನಿನ್ನೆ ಜಾರಿ ನಿರ್ದೇಶನಾಲಯದ ಎದುರು ಹಾಜರಾದರು ವಾದ್ರಾ ಅವರು ಪತ್ನಿ ಸಮೇತ ದೆಹಲಿಯ ಇದಿ ಕಚೇರಿಗೆ ಹಾಜರಾಗಿದ್ದರು

ಈ ಮಧ್ಯೆ ಅವರನ್ನು ಬಂಧಿಸದಂತೆ ನೀಡಿದ್ದ ಮಧ್ಯಂತರ ಆದೇಶವನ್ನು ನ್ಯಾಯಾಲಯ ಮುಂದುವರಿಸಿದೆ ಉತ್ತರ ಪ್ರದೇಶದ ಯುಪಿ ಬೋರ್ಡ್ನ ಹೈಸ್ಕೂಲ್ ಮತ್ತು ಇಂಟರ್ಮಿಡಿಯೇಟ್ ಪರೀಕ್ಷೆಗಳು ಬಿಗಿ ಭದ್ರತೆಯ ನಡುವೆ ಇಂದಿನಿಂದ ಆರಂಭಗೊಳ್ಳಲಿವೆ ರಾಜ್ಯದ ಪ್ರತಿ ಪರೀಕ್ಷಾ ಕೇಂದ್ರದಲ್ಲೂ ಸಿಸಿಟಿವಿ ಮತ್ತು ಧ್ಲನಿ ಮುದ್ರಣ ಅಳವಡಿಕೆಯೂ ಸೇರಿದಂತೆ ಪರೀಕ್ಷೆಗಾಗಿ ಎಲ್ಲ ಸಿದ್ದತೆಗಳನ್ನು ಉತ್ತರ ಪ್ರದೇಶ ಮಾಧ್ಯಮಿಕ ಶಿಕ್ಷಣ ಮಂಡಳಿ ಪೂರ್ಣಗೊಳಿಸಿದೆ ಬರುವ ಭಾನುವಾರ ವಸಂತ ಪಂಚಮಿ ದಿನದಂದು ಕುಂಭಮೇಳದಲ್ಲಿ ನಡೆಯಲಿರುವ ಪುಣ್ಯಸ್ನಾನದ ವೇಳಿ ಪ್ರಯಾಗ್ರಾಜ್ನಲ್ಲಿ ಸುಗಮ ವ್ಯವಸ್ತೆ ಕಲ್ಲಿಸಲು ಭದ್ರತಾ ಏರ್ಪಾಡುಗಳನ್ನು ಮಾಡುವ ಕುರಿತು ನಿನ್ನೆ ಕುಂಭಮೇಳದ ಉನ್ನತಮಟ್ಟದ ಸಮಿತಿ ಮತ್ತು ಭದ್ರತೆ ಕುರಿತ ಆಕಾರ ಪರಿಷತ್ನ ಸಭೆ ನಡೆಯಿತು ಸ್ವಾನಕ್ಕೆ ಸಮಯ ನಿಗದಿಪಡಿಸಲು ಹಾಗೂ ಇತರೆ ವಿಷಯಗಳನ್ನು ಪರಸ್ಸರ ಕುರಿತು ಬಗೆಹರಿಸಿಕೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಯಿತು ಸ್ನಾನದ ವೇಳೆ ಭಾರಿ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲು ಸಹ ತೀರ್ಮಾನಿಸಲಾಗಿದ್ದು ಭದ್ರತಾ ಕಾರಣಗಳಿಂದಾಗಿ ಆಕಾರಗಳ ಜೊತೆ ಹೊಗಳನ್ನು ಹೊತ್ತು ತೆರಳುವವರಿಗೆ ಗುರುತಿನ ಚೀಟಿ ಹೊಂದಿರಬೇಕು ಎಂಬುದನ್ನು ನಿರ್ಧರಿಸಲಾಯಿತು ಭದ್ರತಾ ಏರ್ಪಾಡುಗಳ ಬಗ್ಗೆ ಆಕಾರ ಪರಿಷತ್ ಸಂತಸ ವ್ಯಕ್ತಪಡಿಸಿದೆ

ಜಲ ಮತ್ತು ಜಲ ನಿರ್ವಹಣೆ ಕುರಿತಂತೆ ಸಹಕಾರ ಸಂಬಂಧ ಸಾಧಿಸಲು ಭಾರತ ಮತ್ತು ಜರ್ಮನಿ ಪರಸ್ಪರ ಒಪ್ಪಿವೆ